ಕೇಂದ್ರ ಸಚಿವ ಸಂಪುಟದ ಶಿಫಾರಸ್ ಅನ್ವಯ ರಾಷ್ಟಪತಿ ಅವರು ಈ ಸಂಜೆ ಇದಕ್ಕೆ ಅನುಮೋದನೆ ನೀಡಿದರು ಎಂದು ರಾಷ್ಟಪತಿ ಭವನದ ಪ್ರಕಟಣೆ ತಿಳಿಸಿದೆ ಮಹಾರಾಪ್ಷದ ರಾಜ್ಯಪಾಲ ಭಗತ್ ಸಿಂಗ್ ಕೋಶಿಯಾರ್ ಅವರ ಶಿಫಾರಸ ಅನ್ವಯ ಕೇಂದ್ರ ಸಚಿವ ಸಂಪುಟ ಪ್ರಧಾನಿ ಅವರ ಅಧ್ಯಕ್ಷತೆಯಲ್ಲಿ ಸಭೆ ಸೇರಿ ರಾಷ್ಷಪತಿ ಆಡಳಿತಕ್ಕೆ ಶಿಫಾರಸು ಮಾಡಲು ನಿರ್ಣಯ ಕ್ಲೆಗೊಂಡಿತ್ತು

ಇದಕ್ಕೆ ರಾಜ್ಯಪಾಲರು ಸಮ್ಮತಿ ನೀಡದೆ ಇರುವ ಹಿನ್ನೆಲೆಯಲ್ಲಿ ಸರ್ಕಾರ ರಚನೆಗೆ ಕಾಲಾವಕಾಶಕ್ಕೆ ರಾಜ್ಯಪಾಲರಿಗೆ ಸಲಹೆ ನೀಡಬೇಕು ಎಂದು ಸುಪ್ರೀಂ ಕೋರ್ಟ್ ಮುಂದೆ ಶಿವಸೇನಾ ಇಂದು ಮೇಲ್ನನವಿ ಸಲ್ಲಿಸಿತು ಶಿವಸೇನಾದ ವಕೀಲರು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿ ಸುಪ್ರೀಂ ಕೋರ್ಟ್ ರಿಟ್ ಅರ್ಜೆಯನ್ನು ಸಲ್ಲಿಸಿ ರಾಜ್ಯಪಾಲರ ನಿರ್ಣಯವನ್ನು ರದ್ದುಪಡಿಸುವಂತೆ ಮನವಿ ಮಾಡಿರುವುದಾಗಿ ಹೇಳದರು

ಬ್ರೆಜೆಲ್ನಲ್ಲಿ ನಡೆಯುತ್ತಿರುವ ಬ್ರಿಕ್ಲ್ ಶೃಂಗ ಸಭೆಗೆ ತೆರಳುವ ಮುನ್ನ ಪ್ರಧಾನಿ ಅವರು ಸಭೆಯಲ್ಲಿ ಭಾಗವಹಿಸಿದ್ದರು ಇದಕ್ಕೂ ಮುನ್ನ ಮಹಾರಾಷ್ವ ರಾಜ್ಯಪಾಲ ಭಗತ್ ಸಿಂಗ್ ಕೋಶಿಯಾರಿ ರಾಜ್ಯದಲ್ಲಿ ರಾಷ್ವಪತಿ ಆಳ್ವಿಕೆಗೆ ಸಲಹೆ ನೀಡಿದ್ದರು ಸಂವಿಧಾನದ ಆಶಯದಂತೆ ಮಹಾರಾಷ್ಷದ ಪರಿಸ್ಥಿತಿ ಹೀಗೆ ಮುಂದುವರೆಸುವುದು ಸಾಧುವಲ್ಲ ಎಂದು ರಾಜ್ಲಪಾಲರು ವರದಿ ನೀಡಿದ್ದರು ಕೇಂದ್ರ ಸಚಿವರ ಪರಿಷತ್ಗೆ ಅರವಿಂದ್ ಗಣಪತ್ ಸಾವಂತ್ ನೀಡಿರುವ ರಾಜೀನಾಮೆಯನ್ನು ರಾಷ್ಷಪತಿಗಳು ಸ್ತೀಕರಿಸಿದ್ದಾರೆ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಅವರಿಗೆ ಹೆಚ್ಚುವರಿಯಾಗಿ ಭಾರೀ ಕೈಗಾರಿಕೋದ್ಯಮ ಮತ್ತು ಸಾರ್ವಜನಿಕ ಉದ್ದಿಮೆ ಖಾತೆಯನ್ನು ನೀಡಲಾಗಿದೆ ಶಿವಸೇನಾ ಮುಖಂಡ ಅರವಿಂದ್ ಗಣಪತ್ ನಿನ್ನೆ ಕೇಂದ್ರ ಸಚಿವ ಸಂಪುಟಕ್ಕೆ ರಾಜೀನಾಮೆ ನೀಡಿದ್ದರು

ಬ್ರಿಕ್ ಸದಸ್ಯ ರಾಷ್ಷಗಳಾದ ಬ್ರೆಜಿಲ್ ರಷ್ಯಾ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ದೇಶದ ಪ್ರತಿನಿಧಿಗಳು ಪಾಲ್ಗೊಳ್ಳಲಿದ್ದಾರೆ ವಿನೂತನ ಭವಿಷ್ಠಕ್ಕಾಗಿ ಆರ್ಥಿಕತೆ ಬೆಳವಣಿಗೆ ಎನ್ನುವುದು ಈ ಬಾರಿಯ ಬ್ರಿಕ್ ಸಮಾವೇಶದ ಘೋಷವಾಕ್ಲವಾಗಿದೆ

ಬ್ರಿಕ್ ರಾಷ್ಷಗಳ ನಾಯಕರ ಜೊತೆ ಸಹಕಾರ ಹಾಗೂ ವಿವಿಧ ವಿಷಯಗಳ ಕುರಿತು ಸಮಾಲೋಚನೆ ನಡೆಸಲಿದ್ದಾರೆ

ಆರ್ಥಿಕ ಸಂಯೋಜನೆ ಜೊತೆಗೆ ನೂತನ ಅಭಿವೃದ್ಧಿ ಬ್ಯಾಂಕ್ ಕುರಿತು ಚರ್ಚೆ ನಡೆಯುವ ಸಾಧ್ಯತೆಗಳವೆ ಬ್ರೆಜಿಲ್ನಲ್ಲಿ ನಡೆಯಲಿರುವ ಸಮಾವೇಶದ ಸಂದರ್ಭದಲ್ಲಿ ದ್ವಿಪಕ್ಷೀಯ ಸಮಾಲೋಚನೆಯ ಜೊತೆಗೆ ಬ್ರೆಜಿಲ್ ಅಧ್ಯಕ್ಷ ಜೈರ್ ಎಂ ಬೊಲ್ಲೊನಾರೊ ಚರ್ಚೆ ನಡೆಸಲಿದ್ದಾರೆ ಎಂದು ನಮ್ನ ಬಾತ್ಜೀದಾರರು ವರದಿ ಮಾಡಿದ್ದಾರೆ ಬ್ರೆಜಿಲ್ ಜೊತೆ ವ್ಯಾಪಾರ ರಕ್ಷಣೆ ಕೃಷಿ ಮತ್ತು ಇಂಧನ ವಲಯದಲ್ಲಿ ಒಪ್ಪಂದ ಕುರಿತು ಆ ದೇಶದ ಅಧ್ಯಕ್ಷರ ಜೊತೆ ನರೇಂದ್ರ ಮೋದಿ ಅವರು ಮಾತುಕತೆ ನಡೆಸುವ ಸಾಧ್ಯತೆ ಇದೆ ಬ್ರಿಕ್ಸ್ ವ್ಯಾಪಾರ ವೇದಿಕೆಯಲ್ಲಿ ವಾಣಿಜ್ಯ ವಹಿವಾಟು ಕುರಿತು ಸದಸ್ಯ ರಾಷ್ಷಗಳ ಪ್ರತಿನಿಧಿಗಳ ಜೊತೆ ಮೋದಿ ಅವರು ವಿಸ್ತತ ಚರ್ಜೆ ನಡೆಸಲಿದ್ದಾರೆ ಎಂದು ನಮ್ಮ ಬಾತ್ಸೀದಾರರು ವರದಿ ಮಾಡಿದ್ದಾರೆ ಗ್ರಾಮೀಣ ಪ್ರದೇಶದ ಮತ್ತು ರೈತರ ಆದಾಯ ಹೆಚ್ಚಿಸಲು ಕೇಂದ್ರ ಸರ್ಕಾರ ಆದ್ಯತೆ ನೀಡಲಿದೆ ಎಂದು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ

ದೇಶ ವಿಭಜನೆಯ ನಂತರ ಪರಿಯಾಣದ ಕುರುಕ್ಷೇತ್ರದಲ್ಲಿ ತಾತ್ಕಾಲಿಕ ತಿಬಿರದಲ್ಲಿದ್ದ ನಿರ್ವಸಿತ ಭಾರತೀಯರನ್ನು ಉದ್ದೇಶಿಸಿ ಗಾಂಧೀಜೆ ಇದೇ ದಿನದಂದು ರೇಡಿಯೋ ಮೂಲಕ ಭಾಷಣ ಮಾಡಿದ್ದರು ವಾರ್ತಾ ಮತ್ತು ಪ್ರಸಾರ ಖಾತೆ ಕಾರ್ಯದರ್ತಿ ಅಮಿತ್ ಖರೆ ಆಕಾಶವಾಣಿ ಸೇವೆಯನ್ನು ಈ ಸಂದರ್ಭದಲ್ಲಿ ಶ್ಲಾಘಿಸಿದ್ದು

ಆಕಾಶವಾಣಿ ಮಹಾನಿರ್ದೇಶಕ ಎಫ್ ಶೆಹರಿಯಾರ್ ಅವರು ಇನ್ನಿತರ ಗಣ್ಣರೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಶಾಲಾ ಮಕ್ಕಳು ಮಹಾತ್ನಾ ಗಾಂಧಿ ಜೀವನ ಆಧರಿಸಿದ ಸಿನಿಮಾದ ಹಾಡನ್ನು ಪ್ರಸ್ತುತ ಪಡಿಸಿದ್ದರು

ಕಳೆದ ರಾತ್ರಿ ಮುಂಬೈ ಪೊಲೀಸ್ನ ಆರ್ಥಿಕ ಅಪರಾಧಗಳ ಫಟಕ ಈ ಇಭ್ಗರನ್ನು ಬಂಧಿಸಿದೆ ಮತ್ತೊಂದು ಬೆಳವಣಿಗೆಯಲ್ಲಿ ಪಿಎಮ್ಸಿ ಬ್ಯಾಂಕ್ನ ಇಬ್ಬರು ನಿರ್ದೇಶಕರುಗಳು ಸಲ್ಲಿಸಿದ್ದ ಬಂಧನ ಪೂರ್ವ ಜಾಮೀನು ಮನವಿ ಅರ್ಜಿಯನ್ನು ಮುಂಬೈ ಸತ್ರ ನ್ಯಾಯಾಲಯ ನಿನ್ನೆ ತಿರಸ್ಗರಿಸಿದೆ ಆರೋಪಿಗಳ ವಿಚಾರಣೆ ನಡೆಸುವ ಅಗತ್ಯವಿದೆ ಎಂದು ಗಮನಿಸಿದ ನಂತರ ಹೆಚ್ಚುವರಿ ಸುತ್ರ ನ್ಯಾಯಾದೀಶರು ಅರ್ಜಿಗಳನ್ನು ವಜಾ ಮಾಡಿದ್ದಾರೆ

ರಾಷ್ಟಪತಿ ರಾಮ್ನಾಥ್ ಕೋವಿಂದ್ ಅವರಿಂದು ಪಂಜಾಬ್ನ ಐತಿಹಾಸಿಕ ಪಟ್ಟಣವಾದ ಸುಲ್ತಾನ್ಪುರ್ ಲೋದಿಗೆ ಭೇಟಿ ನೀಡಿದ್ದರು

ಅವರಿಗೆ ಜ್ವಾನೋದಯವಾದ ಪವಿತ್ರ ಸ್ವಳವೆಂದು ಕರೆಯಲ್ಪಡುತ್ತದೆ ಗುರು ನಾನಕರು ಪ್ರೀತಿ ಆದರ್ಶ ಸಮಾನತೆ ಮತ್ತು ಸೌಹಾರ್ದತೆಯನ್ನು ಮನುಕುಲಕ್ಕೆ ಬೋಧಿಸಿದರು ಎಂದು ರಾಷ್ಟಪತಿ ಅವರು ಹೇಳಿದರು ದೇಶಾದ್ಯಂತ ಇತರೆ ಸ್ಥಳಗಳಲ್ಲೂ ಗುರು ನಾನಕ್ ಜಯಂತಿ ಕಾರ್ತಿಕ ಪೂರ್ಣಿಮಾ ಮತ್ತು ದೇವ ದೀಪಾವಳಿಯನ್ನು ಆಚರಿಸುತ್ತಿರುವ ವರದಿಗಳು ಬರುತ್ತಿವೆ ಜಮ್ಮು ಮತ್ತು ಕಾಶ್ಮೀರದ ಜನತೆಯ ಪೃದಯ ಮನಸ್ಸುಗಳನ್ನು ಗೆಲ್ಲುವ ಪ್ರಯತ್ನದ ಭಾಗವಾಗಿ ಭಾರತೀಯ ಸೇನೆ ಹಲವಾರು ಸದ್ಲಾವನಾ ಸಂಪರ್ಕ ಚಟುವಟಿಕೆಗಳನ್ನು ಕೈಗೊಂಡಿದೆ ಜಮ್ಮ ವಿಭಾಗದ ರಾಂಬನ್ ಜಿಲ್ಲೆಯ ದೂರದ ಸರ್ನಿ ಗ್ರಾಮದಲ್ಲಿ ವಾಸಿಸುತ್ತಿರುವವರಿಗಾಗಿ ಸೇನೆ ವೈದ್ಯಕೀಯ ರಕ್ಷಣಾ ಕಾರ್ಯಕ್ರಮವನ್ನು ಆಯೋಜಿಸಿದೆ

ಸಾಮಾನ್ಥವಾಗಿ ಇಂತಹ ಸೌಲಭ್ಯ ಹೊಂದಿರದ ಇಲ್ಲಿನ ವಾಸಿಗಳಿಗೆ ವೈದ್ಯಕೀಯ ತಂಡ ಅತ್ಯಂತ ಅಗತ್ಯದ ಬಿಷಧ ಮತ್ತು ವೈದ್ಯಕೀಯ ಸಲಹೆಯನ್ನು ನೀಡಿದೆ ಸ್ಥಳೀಯ ಜನರೊಂದಿಗೆ ಒಡನಾಟ ಮತ್ತು ಮಾತುಕತೆ ನಡೆಸಿ ಅವರು ಎದುರಿಸುತ್ತಿರುವ ತೊಂದರೆ ಸಮಸ್ಲೆಗಳನ್ನು ಅರಿತುಕೊಳ್ಳಲು ಇದು ಸೇನಾ ಸಿಬ್ಬಂದಿಗೆ ಅವಕಾಶ ಮಾಡಿಕೊಟ್ಟಿತ್ತು ಇರಾನ್ ತನ್ನ ಪ್ರಮುಖ ಸ್ಥಳಗಳಲ್ಲಿ ಒಂದು ಕಡೆ ಪರಮಾಣು ಚಟುವಟಿಕೆಗಳನ್ನು ಮತ್ತೆ ಆರಂಭಿಸಲು ನಿರ್ಧರಿಸಿರುವ ಬಗ್ಗೆ ಫ್ರಾನ್ಸ್ ಜರ್ಮನಿ ಬ್ರಿಟನ್ ಮತ್ತು ಐರೋಪ್ಠ ಸಮುದಾಯ ತೀವ್ರ ಕಳವಳ ವ್ಲಕ್ತಪಡಿಸಿದೆ ಪೋರ್ಡೋ ಸೌಲಭ್ಯ ಕೇಂದ್ರದಲ್ಲಿ ಯುರೇನಿಯಂ ಸಮೃದ್ದಿ ಚಟುವಟಕೆಗಳನ್ನು ಇರಾನ್ ಮತ್ತೆ ಆರಂಭಿಸುತ್ತಿರುವ ಬಗ್ಗೆ ಜಂಟಿ ಹೇಳಿಕೆಯಲ್ಲಿ ಆತಂಕ ವ್ಯಕ್ತಪಡಿಸಲಾಗಿದೆ

ಭಾರತದ ಇತರ ಆಟಗಾರರಾದ ಕಿಡಂಬಿ ತ್ರೀಕಾಂತ್ ಬಿ ಸಾಯಿ ಪ್ರಣೀತ್ ಸಮೀರ್ ವರ್ಮಾ ಎಚ್

ಪ್ರಣಯ್ ಹಾಗೂ ಪ್ರಘುಲ್ ಕಶ್ಲಪ್ ಮಿಶ್ರ ಡಬಲ್ಪಿನಲ್ಲಿ ಆಟವಾಡಲಿದ್ದಾರೆ

ಜಮ್ನು ಕಾಶ್ಮೀರದ ಶ್ರೀನಗರ ಬಾರಾಮುಲ್ಲಾ ವಲಯದ ಉತ್ತರ ರೈಲ್ವೆ ಸೇವೆ ಪುನಃ ಆರಂಭವಾಯಿತು